ಅಲ್ಲಿನ ಪಣಕಾಸು ಇಲಾಖೆ ಜವಾಬ್ಲಾರಿ ಹೊತ್ತಿರುವ ಉಪಪ್ರಧಾನಿ ಪೆಂಗ್ ಸ್ತೀ ಕೀತ್ ಅವರನ್ನು ಭೇಟಿಯಾಗಿ ಸಮಾಲೋಜನೆ ನಡೆಸಿದರು ಇಕ್ಷೀಚೆಗೆ ನಡೆದ ಜಂಟಿ ಸಮರಾಭ್ನಾಸದಲ್ಲಿ ಭಾರತ ಮತ್ತು ಸಿಂಗಾಮರ ರಾಷ್ಷಗಳ ಹೆಚ್ಚಿನ ಸಶಸ್ಸಪಡೆಗಳು ಪಾಲ್ಗೊಂಡ ಬಗ್ಗೆ ರಾಜನಾಥ್ ಸಿಂಗ್ ತ್ಯಪ್ತಿ ವ್ಯಕ್ತಪಡಿಸಿದರು ಉಭಯ ದೇಶಗಳ ನಡುವಿನ ಸಹಕಾರ ಅತ್ಯುನ್ನತ ಪಂತಕ್ಕೆ ತಲುಪಬೇಕು ಎಂದು ಎರಡೂ ರಾಷ್ಸಗಳ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಭಾರತ ವೆಸಿಫಿಕ್ ವಲಯ ಮತ್ತು ದಕ್ಷಿಣ ಚೀನಾ ಸಮುದ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತದ ನಿಲುವನ್ನು ಇದೇ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ವ್ಯಕ್ತಪಡಿಸಿದ್ದಾರೆ ಭಾರತ ಪೆಸಿಫಿಕ್ ವಲಯ ಮುಕ್ತವಾಗಿರಬೇಕು ಎಲ್ಲವನ್ನೊಳಗೊಂಡ ಶ್ಲಿರ ವಲಯವಾಗಿ ರೂಮಗೊಳ್ಳಬೇಕು ಆಸಿಯಾನ್ ರಾಷ್ಟಗಳಿಗೆ ಈ ಪ್ರದೇಶ ಸುರಕ್ಷಿತ ವಲಯವಾಗಬೇಕು ವ್ಯಾಪಾರ ವಹಿವಾಟಿಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಬೇಕು ಎಂದು ರಾಜನಾಥ್ ಸಿಂಗ್ ಶಮ್ಮ ನಿಲುವು ವ್ಯಕ್ತಪಡಿಸಿದ್ದಾರೆ ತಮ್ಮ ಎರಡು ದಿನಗಳ ಪ್ರವಾಸದ ಕೊನೆಯ ದಿನವಾದ ಇಂದು ಉಭಯ ನಾಯಕರು ನಾಲ್ಲನೇ ಭಾರತ ಸಿಂಗಾಮರ ರಕ್ಷಣಾ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಬಾಡಿಗೆ ತಾಯ್ತನದ ವಾಣಿಜ್ಠೀಕರಣವನ್ನು ಮಸೂದೆ ವಿರೋಧಿಸಲಿದ್ದು ಆದರೆ ಪರ ಹಿತ ಚಿಂತನೆಯ ಉದ್ದೇಶವನ್ನು ಇದು ಒಳಗೊಂಡಿದೆ ರಾಷ್ಟೀಯ ಮತ್ತು ರಾಜ್ಯ ಮಟ್ಟದ ಬಾಡಿಗೆ ತಾಯ್ತನ ಮಂಡಳಿಗಳನ್ನು ರಚಿಸಿ ಇದಕ್ಕೆ ಅರ್ಹರನ್ನು ನೇಮಕ ಮಾಡುವ ಉದ್ದೇಶವನ್ನು ಮಸೂದೆ ಒಳಗೊಂಡಿದೆ ಕೇಂದ್ರ ಆರೋಗ್ನ ಸಚಿವ ಡಾ ಪರ್ಷವರ್ಧನ್ ಮಸೂದೆ ಮಂಡಿಸಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಬಾಡಿಗೆ ತಾಯ್ತನದ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಬಾಡಿಗೆ ತಾಯ್ತನದ ಆಸ್ಪತ್ರೆಗಳು ಆಕ್ರಮವಾಗಿ ಕಾರ್ಯ ನಿರ್ವಹಿಸುತ್ತಿದ್ದು ಇವು ಬಾಡಿಗೆ ತಾಯಂದಿರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಪುಟ್ಟುವ ಮಕ್ಕಳ ರಕ್ಷಣೆಯು ಸಹ ಪ್ರಮುಖ ವಿಚಾರವಾಗಿದೆ ನ್ಜೂಜಿಲೆಂಡ್ ಅಮೆರಿಕ ಜೀನಾ ದಕ್ಷಿಣ ಆಫ್ರಿಕಾ ಸ್ಪೇನ್ ಶಿಡ್ಜರ್ಲ್ಕಾಂಡ್ನಂತಹ ರಾಷ್ಷಗಳಲ್ಲಿ ಬಾಡಿಗೆ ತಾಯ್ತನದ ವಾಣಿಜ್ಯೀಕರಣವನ್ನು ನಿಷೇಧಿಸಲಾಗಿದೆ ಎಂದು ಸದನಕ್ಕೆ ವಿವರಿಸಿದರು ರಾಜಧಾನಿ ದೆಹಲಿಯಲ್ಲಿನ ಮಾಲಿನ್ಯ ವಿಚಾರದ ಬಗ್ಗೆ ಲೋಕಸಭೆಯಲ್ಲಿ ತೀವ್ರ ಕಳವಳ ವ್ಯಕ್ತವಾಗಿದೆ ಪಕ್ಷಭೇದ ಮರೆತು ಸದಸ್ಯರು ದೆಪಲಿಯ ಮಾಲಿನ್ಯದ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ರಾಜಕೀಯವನ್ನು ಬದಿಗೊತ್ತಿ ಈ ವಿಚಾರದಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ದೆಹಲಿಯನ್ನು ಮಾಲಿನ್ಡಮುಕ್ತಗೊಳಿಸಬೇಕೆಂದು ಸದಸ್ಡರು ಒತ್ತಾಯಿಸಿದ್ದಾರೆ

ಪೂರ್ವ ದೆಹಲಿಯ ಸಂಸದ ಗೌತಮ್ ಗಂಭೀರ್ ಕೃಷಿ ತ್ಕಾಜ್ಯವನ್ನು ಸುಡುವ ರೈಶರ ಮೇಲೆ ದಂಡ ವಿಧಿಸದೆ ಸಮಸ್ಟೆಗೆ ಪರಿಹಾರ ದೊರೆಯುವುದಿಲ್ಲ ಎಂದರು ಟಿಎಂಸಿ ಸಂಸದ ಕಾಕೋಳಿ ಫೋಷ್ ದಸ್ತೀದಾರ್ ಸರ್ಕಾರ ಸ್ವಜ್ವ ಭಾರತದಡಿ ಸ್ವಜ್ವ ಪವಾ ಅಭಿಯಾನವನ್ನು ಆರಂಭಿಸಬೇಕು ಎಂದು ಸಲಪೆ ನೀಡಿದರೆ ಕಾಂಗ್ರೆಸ್ ಸಂಸದ ಅಮರ್ ಸಿಂಗ್ ಸಮಸ್ತೆ ನಿವಾರಣೆಗೆ ಸೂಕ್ತ ಕ್ರಿಯಾ ಯೋಜನೆ ರೂಪಿಸಬೇಕು ಎಂದು ಪೇಳಿದರು

ಕಳೆದ ಲೋಕಸಭೆ ಅಧಿವೇಶನದಲ್ಲಿ ಈ ಮಸೂದೆಗೆ ಅಂಗೀಕಾರ ದೊರೆತಿತ್ತು

ಕಾಂಗ್ರೆಸ್ ಪಕ್ಷದ ಅಧ್ವಕ್ಷರು ಟ್ರಸ್ಟಿಯಾಗಿ ಇರುವುದನ್ನು ರದ್ದುಪಡಿಸುವ ಮತ್ತು ಲೋಕಸಭೆಯಲ್ಲಿ ವಿರೋಧಪಕ್ಷದ ನಾಯಕರು ಇಲ್ಲದ ಸಂದರ್ಭದಲ್ಲಿ ಏಕೈಕ ಅತಿ ದೊಡ್ಡ ಪಕ್ಷದ ನಾಯಕರನ್ನು ಟ್ರಸ್ಟಿಯಾಗಿ ಮಾಡಲು ಮಸೂದೆಯಡಿ ಅವಕಾಶ ಕಲ್ಪಿಸಲಾಗಿದೆ ನಾಮ ನಿರ್ದೇಶನ ಮಾಡಿದ ಟ್ರಸ್ಟಿಯ ಅವಧಿ ಮುಗಿಯುವ ಮುನ್ನವೇ ಯಾವುದೇ ಕಾರಣ ತಿಳಿಸದೆ ಅವರನ್ನು ಈ ಸ್ಥಾನದಿಂದ ತೆಗೆಯಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುವ ಉದ್ದೇಶವನ್ನು ಮಸೂದೆಯಲ್ಲಿ ಒಳಗೊಂಡಿದೆ ಈ ಕುರಿತ ಚರ್ಜೆಗೆ ಉತ್ತರಿಸಿದ ಸಂಸ್ಕತಿ ಖಾತೆ ಸಚಿವ ಪ್ರಹ್ಲಾದ್ ಪಟೇಲ್ ಈ ಮಸೂದೆ ಹಿನ್ನೆಲೆಯಲ್ಲಿ ಯಾವುದೇ ರಾಜಕಾರಣ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರನ್ನು ಟ್ರಸ್ಟಿ ಸ್ಥಾನದಿಂದ ತೆಗೆದಿರುವ ಬಗ್ಗೆ ಕಾಂಗ್ರೆಸ್ ಸದಸ್ಕರು ಆಕ್ಷೇಪ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಜನರಿಂದ ಆಯ್ಕೆಯಾದವರು ಈ ಪುದ್ದೆ ಅಲಂಕರಿಸಲಿದ್ದಾರೆ ಮುಂಬರುವ ಪೀಳಿಗೆ ಪುತಾತ್ಮರ ತ್ಯಾಗ ಬಲಿದಾನ ಸ್ಮರಿಸುವ ರೀತಿಯಲ್ಲಿ ಸ್ಮಾರಕ ನಿರ್ಮಿಸಲಾಗುವುದು ಎಂದು ಸಚಿವರು ತಿಳಿಸಿದರು

ಪಾಥಮಿಕ ವೀಸಾ ಪಡೆದವರು ವೈದ್ಯಕೀಯ ವೀಸಾಗೆ ಬದಲಿಸಿದಾಗ ನಿಯಮಗಳು ಸಡಿಲಿಸಲಾಗಿದೆ ಎಂದು ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಈ ಪ್ರಕಟಣೆ ಹೊರಡಿಸಲಾಗಿದೆ

ಅಂಗಾಂಗಕಸಿಗೆ ವೈದ್ಯಕೀಯ ವೀಸಾ ಪಡೆಯಲು ಅವಕಾಶ ನೀಡಲಾಗಿದೆ ಮಕ್ಕಳೊಂದಿಗೆ ಪಾಲಕರು ಸ್ನೇಪ ಬಾಂಧವ್ಯದ ಸಂಬಂಧ ಹೊಂದಿರಬೇಕು ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವ್ಯದ್ಧಿ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ ಮುಂಬೈನಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅವರು ಮಕ್ಕಳಿಗೆ ಯಾವ ಪ್ರಮಾಣದಲ್ಲಿ ಟಿವಿ ವಾಹಿನಿಗಳ ಮನರಂಜನೆ ಇರಬೇಕು ಎಂಬುದನ್ನು ವಾಲಕರು ನಿರ್ಧರಿಸಬೇಕು ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ನವದೆಪಲಿಯಲ್ಲಿ ನಿನ್ನೆ ದಕ್ಷಿಣ ಏಷ್ಕಾ ಸುರಕ್ಷಿತ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಸ್ಮತಿ ಇರಾನಿ ಮನೆಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ಸಚಿವಾಲಯ ಪಲವಾರು ಕ್ರಮಗಳನ್ನು ಕೈಗೊಂಡಿದೆ ಪಾಲಕರು ನೆರೆಹೊರೆಯಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ಹಿಂಸಾಜಾರ ತಡೆಗಟ್ಟಲು ಸುರಕ್ಷಿಕ ವಾತಾವರಣ ನಿರ್ಮಾಣ ಮಾಡಬೇಕು ಎಂದು ಸಲಹೆ ಮಾಡಿದ್ದಾರೆ ಪಂಜಾಬ್ ಮತ್ತು ಮಹಾರಾಷ್ಟ ಕೋ ಆಪರೇಟವ್ ಬ್ಯಾಂಕ್ನಲ್ಲಿ ಪೂಡಿಕೆ ಮಾಡಿರುವ ಕೇವಣಿದಾರರು ಒಂದು ಲಕ್ಷ ರೂಪಾಯಿವರೆಗೆ ಕೆಲವು ನಿರ್ದಿಷ್ಟ ಉದ್ದೇಶಕ್ಕೆ ವಾಪಸ್ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಬಾಂಬೆ ಹೈಕೋರ್ಟ್ಗೆ ಆರ್ಐಐ ತಿಳಿಸಿದೆ ವೈದ್ಯಕೀಯ ಚಿಕಿತ್ಸೆ ಮದುವೆ ಶಿಕ್ಷಣ ಜೀವನೋಪಾಯ ಪಾಗೂ ಮತ್ತಿತರ ಅಗತ್ಯ ಉದ್ದೇಶಗಳಿಗೆ ಪಣ ವಿತ್ಡ್ರಾ ಮಾಡಲು ಅವಕಾಶ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದೆ

ಗೋವಾದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಕೇಂದ್ರ ಸಚಿವರಾದ ಪ್ರಕಾಶ್ ಜಾವ್ಡೇಕರ್ ಪಾಗೂ ಶ್ರೀಪಾದ್ ನಾಯಕ್ ಉಪಶ್ಯಿತರಿರಲಿದ್ದಾರೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹಾಗೂ ಅಲ್ಲಿನ ಶಾಸಕರು ಇದರ ಉಸ್ತುವಾರಿಯನ್ನು ಮಹಿಸಿದ್ದಾರೆ

ನೋಂದಣಿಕಾರ್ಯ ಇನ್ನೂ ಮುಂದುವರೆದಿದೆ ಇಂದು ಆರಂಭಗೊಳ್ಳಲಿರುವ ಈ ಚಲನಚಿತ್ರೋತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಮುಗಿದಿದ್ದು ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ